ದೆಹಲಿಯಲ್ಲಿ ಇಂದಿನಿಂದ ಆಯೋಜನೆಗೊಂಡಿರುವ ನಾಲ್ತು ದಿನಗಳ ಜಾಗತಿಕ ಆರ್ಯ ಸಮಾಜದ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಚಳಿಗಾಲದ ಹಭ್ಗಳ ಸಂದರ್ಭದಲ್ಲಿ ಜನರು ದೆಹಲಿಯಂತ ನಗರಗಳಲ್ಲಿ ಉಸಿರಾಡುವುದೇ ದುಸ್ತರವಾಗಿದೆ ಇಂತಹ ಸಂದರ್ಭದಲ್ಲಿ ಮಾಲಿನ್ಲಕ್ಷೆ ಅವಕಾಶ ಮಾಡಿಕೊಡಬಾರದು ಪರಿಸರ ಹಾನಿಯಿಂದ ಮಕ್ಕಳು ಮತ್ತು ವಯೋವ್ಯದ್ದರ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ ಸ್ವಾಮಿ ದಯಾನಂದ ಸ್ವರಸ್ವತಿ ಅವರ ಸಾಮಾಜಿಕ ಆದ್ಯಾತ್ಮಿಕ ಸೇವೆಯನ್ನು ಗುಣಗಾನ ಮಾಡಿದ ರಾಷ್ಷಪತಿಗಳು ಶಿಕ್ಷಣಕ್ಕೆ ಮಹಿಳೆಯರ ಸ್ವಾವಲಂಬನೆಗೆ ಒತ್ತು ನೀಡುವುದರ ಜೊತೆಗೆ ಅಸ್ಷತ್ವತೆಯನ್ನು ನಿವಾರಣೆ ಮಾಡುವುದು ಇಂದಿನ ತುರ್ತು ಅಗತ್ಲವಾಗಿದೆ ಎಂದು ಹೇಳಿದರು

ಬೆಳಿಗ್ಗೆಯಿಂದ ವಿವಿಧ ರಕ್ಷಣಾ ಪಡೆಗಳು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಉಗ್ರರನ್ನು ಹತ್ಲೆ ಮಾಡಿರುವುದಾಗಿ ಸೇನಾ ಮೂಲಗಳು ತಿಳಿಸಿವೆ ಈ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ಮುಂದುವರಿದಿದೆ ಈ ಮಧ್ವೆ ಬಾರಾಮುಲ್ಲಾ ಜಿಲ್ಲೆಯ ಕ್ರಿರೀ ಪ್ರದೇಶದಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ಮುಂದುವರಿದಿದೆ ಜಂಟ ರಕ್ಷಣಾ ಪಡೆಗಳಿಂದ ಬೆಳಿಗ್ಗೆ ಆರಂಭವಾಗಿರುವ ಕಾರ್ಯಾಚರಣೆ ಮುಂದುವರಿದಿದ್ದು ಈ ಪ್ರದೇಶದಲ್ಲಿ ಶಂಕಿತರಿಗಾಗಿ ಶೋಧ ಮುಂದುವರಿದಿದೆ

ಚುನಾವಣಾ ಆಯೋಗದ ಸಲಹೆ ಪಡೆಯುವಂತೆ ಸೂಚಿಸಿ ಸಮಿತಿ ಸಲ್ಲಿಸಿದ್ದ ಅರ್ಜೆಯನ್ನು ರಾಷ್ಟಪತಿಗಳು ಇತ್ತೀಚೆಗೆ ತಿರಸ್ಕರಿಸಿದ್ದರು ವಿಶಾಖಪಟ್ಟಣಂ ವಿಮಾನ ನಿಲ್ದಾಣದಲ್ಲಿಂದು ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಅವರ ಮೇಲೆ ನಡೆದಿರುವ ದಾಳಿ ಫಟನೆಯ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಸುರೇಶ್ ಪ್ರಭು ಆಘಾತ ವ್ಚಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪ್ರಕರಣ ಸಂಬಂಧ ಕಟ್ಟು ನಿಟ್ಟಾಗಿ ತನಿಖೆ ನಡೆಸುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ ಹಲ್ಲೆ ಫಟನೆಯನ್ನು ಖಂಡಿಸಿರುವ ಸಚಿವ ಸುರೇಶ್ ಪ್ರಭು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ತಿಳಿಸಿದ್ದಾರೆ ದುಷ್ಕರ್ಮಿಯಿಂದ ಹಲ್ಲೆಗೊಳಗಾದ ಜಗನ್ಮೋಹನ್ ರೆಡ್ಡಿ ಅವರಿಗೆ ಭುಜಕ್ಕೆ ಸಣ್ಣ ಗಾಯಗಳಾಗಿವೆ ಭಾರತ ಪ್ರಮುಖ ಶಕ್ತಿಯಾಗಿ ಹೊರ ಹೊಮ್ಮಿದರೆ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ಸ್ವರ್ಧೆ ನೀಡಲು ಸಾಧ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜೀತ್ ದೋವೆಲ್ ಹೇಳಿದ್ದಾರೆ

ಮುಂದಿನ ಹತ್ತು ವರ್ಷಗಳಲ್ಲಿ ಶ್ಯಿರ ಹಾಗೂ ಸುಭದ್ರ ಸರ್ಕಾರದಿಂದ ರಾಷ್ಟೀಯ ರಾಜಕೀಯ ಆರ್ಥಿಕ ಕಾರ್ಯಕ್ರಮಗಳ ಯಶಸ್ಸು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ ಭೀಮಾ ಕೋರೆಗಾವ್ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬೆ ಹೈ ಕೋರ್ಟ್ ತನಿಬೆ ಮುಕ್ತಾಯಗೊಳಿಸುವ ಸಂಬಂಧ ಪೊಲೀಸರಿಗೆ ಅವಧಿ ವಿಸ್ತರಿಸಿರುವ ಕ್ರಮವನ್ನು ಮಹಾರಾಷ್ಟ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ನಾಳೆ ಈ ಸಂಬಂಧ ವಿಚಾರಣೆ ಬರಲಿದೆ ಮಹಾರಾಷ್ಟ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ನ ಮುಖ್ಯನ್ಕಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠ ಪ್ರಕರಣ ಸಂಬಂಧ ಶೀಪ್ರ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮಹಾರಾಷ್ಟ ಸರ್ಕಾರದ ವಕೀಲರು ಮಾಡಿದ ಮನವಿಗೆ ಸಹಮತಿ ವ್ಯಕ್ತಪಡಿಸಿದರು ಈ ಸಂಬಂಧ ಹೇಳಿಕೆ ನೀಡಿರುವ ವಕೀಲರು ಆರೋಪಿಗಳ ವಿರುದ್ದ ಕಾಲಮಿತಿಯೊಳಗೆ ಆರೋಪಟ್ಟ ಸಲ್ಲಿಸಲು ಹ್ಲೆಕೋರ್ಟ್ ಯಾವುದೇ ಆದೇಶ ನೀಡಿಲ್ಲ ಎಂದು ಹೇಳಿದ್ದಾರೆ ನ್ಡಾಯಮೂರ್ತಿಗಳಾದ ಎಸ್ ಕೆ ಕೌಲ್ ಮತ್ತು ಕೆ

ಜೋಸೆಫ್ ಮಹಾರಾಷ್ಟ ಸರ್ಕಾರ ಸಲ್ಲಿಸಿರುವ ಅರ್ಜೆಯನ್ನು ನಾಳೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ತನಿಖೆ ನಡೆಸಿ ಆರೋಪ ಪಟ್ಟ ಸಲ್ಲಿಸಲು ಹೆಚ್ಚಿನ ಕಾಲಾವಕಾಶ ನೀಡುವ ಮಹಾರಾಷ್ಲದ ಕೆಳ ಹಂತದ ನ್ನಾಯಾಲಯ ನೀಡಿದ್ದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿತ್ತು

ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಲು ತಿರುಪತಿ ಮಾದರಿಯಲ್ಲಿ ಸರದಿ ಸಾಲು ಹಾಗೂ ಆನ್ಲೈನ್ ಬುಕ್ಕಿಂಗ್ ಸೌಲಭ್ಡವನ್ನು ಜಾರಿಗೆ ತರುವುದು ಈ ಸಭೆಯ ಉದ್ದೇಶವಾಗಿದೆ ಅಯ್ಟಪ್ಪ ಸ್ವಾಮಿ ದೇವಾಲಯಕ್ಕೆ ದಕ್ಷಿಣ ಭಾರತ ರಾಜ್ಜಗಳಿಂದ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಅತೀ ಹೆಚ್ಚಿನ ಸಂಖ್ಣೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕ್ಕೆಗೊಳ್ಳಲು ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಮುಂದಾಗಿದ್ದಾರೆ ದೇವಸ್ಥಾನಕ್ಕೆ ಎಲ್ಲಾ ವಯೋಮಾನದ ಮಹಿಳೆಯರಿಗೆ ಪ್ರವೇಶಾವಕಾಶ ಕಲ್ಪಿಸುವ ಬಗ್ಗೆ ಈ ಸಭೆಯಲ್ಲಿ ಯಾವುದೇ ಚರ್ಚೆ ನಡೆಸದಿರಲು ನಿರ್ಧರಿಸಲಾಗಿದೆ ಈ ಮಧ್ಯೆ ನಿನ್ನೆ ತಿರುವನಂತಪುರಂನ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆದಿದ್ದು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಶಬರಿಮಲೆಗೆ ಆಗಮಿಸುವ ಭಕ್ತಾದಿಗಳಗೆ ಹೆಚ್ಚಿನ ಭದ್ರತೆ ಒದಗಿಸುವುದರ ಜೊತೆಗೆ ದೇವಾಲಯದ ಸುತ್ತಮುತ್ತ ಸಿಸಿಟವಿ ಕ್ವಾಮರಾಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾನದಂಡ ಸಮಿತಿ ಅಧ್ಯಕ್ಷ ಯೋಗ ಗುರು ಬಾಬಾ ರಾಮದೇವ್ ಯೋಗ ವೃತ್ತಿಪರರನ್ನು ಪ್ರಮಾಣಿಕರಿಸುವ ಜೊತೆಗೆ ಯೋಗ ಸಂಸ್ಟೆಗಳಿಗೆ ಮಾನ್ಗತೆ ನೀಡುವ ಗುರಿಯನ್ನು ಹೊಂದಿದ್ದು ಮುಂದಿನ ನಾಲ್ಕು ವರ್ಷಗಳಲ್ಲಿ ಕನಿಷ್ಠ ಎರಡರಿಂದ ಮೂರು ಲಕ್ಷ ಮಂದಿಗೆ ಯೋಗ ಪ್ರಮಾಣ ಪತ್ರ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಚೀನಾಕ್ಷೆ ಬಾಸುಮತಿ ಅಲ್ಲದ ಅಕ್ಕಿಯನ್ನು ಐದು ಮಿಲ್ಗಳಿಂದ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ

ಭಾರತದಿಂದ ಚೀನ ಐದು ದಶಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಖರೀದಿಸುತ್ತಿದೆ ಅಕ್ಕಿಯ ಜೊತೆಗೆ ಸಕ್ಕರೆಯನ್ನು ಭಾರತ ರಫ್ತು ಮಾಡುತ್ತಿದೆ ಆಸ್ಸೇಲಿಯಾದ ಪರ್ತ್ನಿಂದ ಭಾರತಕ್ಕೆ ತಡೆ ರಹಿತ ನೇರ ವಿಮಾನ ಸೌಲಭ್ಞ ಕಲ್ಪಿಸಲು ವೆಸ್ಸರ್ನ್ ಆಸ್ಟೇಲಿಯಾ ಮುಂದಾಗಿದೆ ದೆಹಲಿಯಲ್ಲಿಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಜಯಂತ್ ಸಿನ್ಹ ಅವರೊಂದಿಗೆ ಚರ್ಚೆ ನಡೆಸಿದ ಬಳಿಕ ವೆಸ್ಟರ್ನ್ ಆಸ್ಟೇಲಿಯಾದ ಪ್ರವಾಸೋದ್ಯಮ ಸಚಿವ ಪೌಲ್ ಪಪ್ಪಾಲಿಯಾ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದು ವಿಮಾನಯಾನ ಸಂಪರ್ಕದಿಂದಾಗಿ ಭಾರತ ಮತ್ತು ಆಸ್ಟೇಲಿಯಾ ನಡುವೆ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ವೆಸ್ಟರ್ನ್ ಆಸ್ಟೇಲಿಯಾ ಸರ್ಕಾರ ಭಾರತ ಪ್ರವಾಸೋದ್ದಮ ಇಲಾಖೆಯೊಂದಿಗೆ ಸಂಪರ್ಕ ಸಾಧಿಸಲು ಕೂಡಾ ಮುಂದಾಗಿರುವುದಾಗಿ ಹೇಳಿದ್ದಾರೆ ಮಹಾರಾಷ್ಟದ ಗ್ರಾಮೀಣ ಭಾಗಗಳಲ್ಲಿ ಇ ಎಜ್ಯಕೇಷನ್ಗೆ ಅನುಕೂಲವಾಗುವ ಇಂಟರ್ನೆಟ್ ಸಂಪರ್ಕವಿರುವ ಒಂದು ಲಕ್ಷ ಮನೆಗಳಿಗೆ ಸಿಂಧುದುರ್ಗ್ ಜಿಲ್ಲೆಯಲ್ಲಿ ಉಚಿತವಾಗಿ ಸೆಟ್ಫ್ ಬಾಕ್ಸ್ ವಿತರಿಸಲು ಆದೇಶಿಸಲಾಗಿದೆ ಈ ಸಂಬಂಧ ಮುಂಬೈನಲ್ಲಿಂದು ಶಿಕ್ಷಣ ಇಲಾಖೆ ಮತ್ತು ಸ್ವೀಮ್ ಕಾಸ್ಟ್ ಕಂಪನಿ ಪರಸ್ವರ ಒಡಂಬಡಿಕೆಗೆ ಸಹಿ ಹಾಕಿದವು ಈ ಸಂದರ್ಭದಲ್ಲಿ ಶಿವಸೇನಾ ಪಕ್ಷದ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹಾಜರಿದ್ದರು ಈ ಯೋಜನೆಯಡಿ ಮೊದಲು ಬಂದವರಿಗೆ ಮೊದಲ ಸೇವೆ ನಿರ್ಧರಿಸಲಾಗಿದ್ದು ಒಂಧುದುರ್ಗ್ ಜಿಲ್ಲೆಯ ಯಶಸ್ಸು ಆಧರಿಸಿ ಮತ್ತೆ ಐದು ಜಿಲ್ಲೆಗಳಲ್ಲಿ ವಿಸ್ತರಿಸಲು ನಿರ್ಧರಿಸಲಾಗಿದೆ

ವೇಗದ ಬೌಲರ್ ಮೊಹಮದ್ ಶಮಿ ಅವರನ್ನು ಕೈಬಿಟ್ಟು ವೇಗಿಗಳಾದ ಭುವನೇಶ್ವರ್ ಕುಮಾರ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರಿಗೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ ಉಳದಂತೆ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ವಿರಾಟ್ ಕೊಹ್ಲಿ ತಂಡವನ್ನು ಮುನ್ನೆಡೆಸಲಿದ್ದಾರೆ ರೋಹಿತ್ ಶರ್ಮಾ ಉಪನಾಯಕ ಶಿಖರ್ ಧವನ್ ಅಂಬಟ ರಾಯುಡು ರಿಶಬ್ ಪಂತ್ ಎಂ ಎಸ್ ಧೋನಿ ವಿಕೆಟ್ ಕೀಪರ್ ರವೀಂದ್ರ ಜಡೇಜ ಕುಲದೀಪ್ ಯಾದವ್ ಯಜುವೇಂದ್ರ ಚಹಲ್ ಭುವನೇಶ್ವರ್ ಕುಮಾರ್ ಜಸ್ಪ್ರೀತ್ ಬುಮ್ರಾ ಖಲೀಲ್ ಅಹಮದ್ ಉಮೇಶ್ ಯಾದವ್ ಕೆ ಎಲ್ ರಾಹುಲ್ ಮನೀಶ್ ಪಾಂಡೆ ತಂಡದಲ್ಲಿದ್ದಾರೆ ಭಾರತ ವೆಸ್ಟ್ ಇಂಡೀಸ್ ನಡುವಿನ ಮೂರನೇ ಪಂದ್ಯ ಇದೇ ಶನಿವಾರ ಪುಣೆಯಲ್ಲಿ ನಡೆಯಲಿದೆ ಪ್ಟಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಬ್ಯಾಡ್ಗಿಂಟನ್ ಪಂದ್ಯಾವಳಿಯ ಫ್ರೀ ಕ್ವಾಟರ್ ಫ್ರೆನಲ್ ಪಂದ್ಯಾವಳಗಳಲ್ಲಿಂದು ಭಾರತದ ಪಿ

ಸಿಂಧು ಸೈನಾ ನೆಹವಾಲ್ ಮತ್ತು ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಹತ್ತು ಬ್ಯಾಡ್ಗಿಂಟನ್ ಆಟಗಾರರು ಕ್ರೀಡಾಂಗಣದಲ್ಲಿ ಕಣಕ್ಕಿಳಿಯಲಿದ್ದಾರೆ